ಭಾರತದಿಂದ ಉಪಗ್ರಹ ನಿಗ್ರಹ ಕ್ಷಿಪಣಿ ಪರೀಕ್ಷೆ ಯಶಸ್ನಿ ಇದರೊಂದಿಗೆ ಆಮೆರಿಕ ರಷ್ಲಾ ಮತ್ತು ಚೀನಾ ಸಾಲಿಗೆ ಭಾರತ ಸೇರ್ಪಡೆ

ಭಾರತದ ಉಪಗ್ರಹ ನಿಗ್ರಹ ಕ್ಷಿಪಣಿಯ ಕಾರ್ಯಾಚರಣೆ ಮೂಲಕ ಮಿಷನ್ ಶಕ್ತಿಯನ್ನು ಯಶಸ್ವಿಗೊಳಿಸಿದ ರಾಷ್ಟವನ್ನು ಅಭಿನಂದಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ರಾಷ್ಷೀಯ ಕಂಪನಿ ಕಾನೂನು ಮೇಲ್ನನವಿ ನ್ಲಾಯಾಧಿಕರಣ ಎನ್ಸಿಎಲ್ಎಟಿಗೆ ಹೆಚ್ಚುವರಿಯಾಗಿ ಮೂವರು ನ್ನಾಯಾಂಗ ಸದಸ್ಟರು ಮತ್ತು ಮೂವರು ತಾಂತ್ರಿಕ ಸದಸ್ಟರ ಮದ್ದೆಗಳ ಸ್ಟಷ್ಟಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ

ಒಡಿಶಾದಲ್ಲಿನ ಡಾ

ಪಿ ಜೆ ಅಬ್ದುಲ್ ಕಲಂ ದ್ವೀಪದಿಂದ ಉಪಗ್ರಹ ನಿಗ್ರಹ ಕ್ಷಿಪಣಿ ಎ ಸ್ಕಾಟ್ ಪರೀಕ್ಷೆ ಮಿಷನ್ ಶಕ್ತಿಯನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವ್ದದ್ಲಿ ಸಂಸ್ಥ ಡಿಆರ್ಡಿಒ ಇಂದು ಯಶಸ್ತಿಯಾಗಿ ಪೂರ್ಣಗೊಳಿಸಿದೆ ಕೆಳ ಭೂಸ್ಲಿರ ಕಕ್ಷೆಯಲ್ಲಿ ಸಕ್ರಿಯ ಉಪಗ್ರಹವನ್ನು ಹೊಡೆದು ಉರುಳಿಸುವ ಮಿಷನ್ ಶಕ್ತಿ ಕಾರ್ಯಾಚರಣೆಯನ್ನು ಮೂರು ನಿಮಿಷಗಳಲ್ಲಿ ಕರಾರುವಕ್ಕಾಗಿ ಮೂರ್ಣಗೊಳಿಸಿ ಅದ್ದುತ ಸಾಧನೆ ಮಾಡಿದೆ

ಈ ಮಿಷನ್ ತನ್ನೆಲ್ಲಾ ಧ್ಯೇಯೋದ್ವೇಶಗಳನ್ನು ಈಡೇರಿಸಿದೆ ಎಂದು ರೇಂಜ್ ಸೆನ್ಸರ್ನಿಂದ ಬಿಡುಗಡೆಯಾದ ಮಾಹಿತಿ ದ್ಭಢಪಡಿಸಿದೆ ಪರೀಕ್ಷೆಯಿಂದ ಬಾಹ್ವಾಕಾಶದ ಹೊರವಲಯದಲ್ಲಿನ ತನ್ನ ಆಸ್ತಿಗಳನ್ನು ರಕ್ಷಣೆ ಮಾಡಿಕೊಳ್ಳುವ ದೇಶದ ಸಾಮರ್ಥ್ವ ಸಾಬೀತಾಗಿದೆ ಈ ಪರೀಕ್ಷೆಯಿಂದ ಮತ್ತೊಮ್ನೆ ದೇಶೀಯವಾಗಿ ತಯಾರಿಸಲಾದ ಶಸ್ತಾಶ್ರಗಳ ಸಾಮರ್ಥ್ಯವನ್ನು ಸಾಬೀತುಪಡಿಸಿದಂತಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ

ಈ ಪ್ರಚಂಡ ಸಾಧನೆಗಾಗಿ ಡಿಆರ್ಡಿಒದ ವಿಜ್ಞಾನಿಗಳು ಸಂಶೋಧಕರು ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ಅಸಾಧಾರಣ ಕರ್ತವ್ಯ ನಿರ್ವಹಿಸಿದ ಪ್ರತಿಯೊಬ್ಬರಿಗೂ ದೇಶದ ಪರವಾಗಿ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ಈ ಐತಿಹಾಸಿಕ ಸಾಧನೆಗೆ ಭಾರತ ಹೆಮ್ಮೆ ಪಡುತ್ತದೆ ಎಂದರು

ಈ ಕಾರ್ಯಾಚರಣೆ ನಡೆಸುವ ಮೂಲಕ ಭಾರತ ಯಾವುದೇ ಅಂತಾರಾಷ್ಟೀಯ ಕಾನೂನು ಅಥವಾ ಒಪ್ಪಂದವನ್ನು ಉಲ್ಲಂಘಿಸಿಲ್ಲ

ಮೊದಲಿನಿಂದಲೂ ಶಸ್ತ್ರಾಸ್ತ್ರಗಳ ಸಂಗ್ರಹದ ಬಗ್ಗೆ ಭಾರತದ ವಿರೋಧವಿದೆ ಆದರೆ ಭವಿಷ್ಠದ ಸವಾಲುಗಳನ್ನು ಎದುರಿಸಲು ದೇಶಕ್ಕೆ ಇಂದಿನ ಕಾರ್ಯಾಚರಣೆ ಅತ್ಯವಶ್ಯವಾಗಿತ್ತು ಎಂದು ಪ್ರಧಾನಿ ಸಮರ್ಥಿಸಿಕೊಂಡರು ತಾವು ಮಪಕ್ವದ ವಿಷಯ ಕುರಿತು ದೇಶವನ್ನು ಉದ್ದೇಶಿಸಿ ಮಾತನಾಡಲಿರುವುದಾಗಿ ಇಂದು ಬೆಳಿಗ್ಗೆ ಪ್ರಧಾನ ಮಂತ್ರಿಗಳು ಟ್ವಿಟರ್ ಮೂಲಕ ಸಂದೇಶ ನೀಡಿದ್ದ ಹಿನ್ನೆಲೆಯಲ್ಲಿ ಅವರು ಪ್ರಸ್ತಾಪಿಸಬಹುದಾದ ವಿಷಯದ ಬಗ್ಗೆ ದೇಶಾದ್ಯಂತ ತೀವ್ರ ಕುತೂಹಲ ವ್ಯಕ್ತವಾಗಿತ್ತು ಮಿಷನ್ ಶಕ್ತಿಯನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿರುವ ಭಾರತೀಯ ಬಾಹ್ಯಾಕಾಶ ವಿಜ್ಞಾನಿಗಳನ್ನು ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಅಭಿನಂದಿಸಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರೂ ಡಿಆರ್ಡಿಒ ಸಂಸ್ಥೆಯನ್ನು ಅಭಿನಂದಿಸಿದ್ದು ಸಂಸ್ಥೆಯ ಸಾಧನೆ ಪೆಮ್ಮೆಯ ವಿಷಯ ಎಂದಿದ್ದಾರೆ ಕಾಂಗ್ರೆಸ್ ಮುಖಂಡ ಅಪ್ಮದ್ ಪಟೇಲ್ ಯುಪಿಎ ಸರ್ಕಾರ ಕೈಗೆತ್ತಿಕೊಂಡಿದ್ದ ಎ ಸ್ಕಾಟ್ ಕಾರ್ಯತ್ರಮ ಇಂದು ಫಲಪ್ರದವಾಗಿದೆ ಎಂದು ಹೇಳಿದ್ದಾರೆ ಬಾಹ್ಕಾಕಾಶ ವಿಜ್ಞಾನಿಯನ್ನು ಅಭಿನಂದಿಸಿರುವ ಪಟೇಲ್ ಇದು ಡಾ ಮನಮೋಪನ್ ಸಿಂಗ್ ಅವರ ದೂರದೃಷ್ಟಿ ನಾಯಕತ್ವದ ಪ್ರತೀಕವಾಗಿದೆ ಎಂದಿದ್ದಾರೆ

ಕ್ರೊಯೇಷಿಯಾದ ರಾಜಧಾನಿ ಝಗ್ರೆಬ್ನಲ್ಲಿಂದು ಆಯೋಜಿಸಿದ್ದ ಭಾರತ ಕ್ರೊಯೇಷಿಯಾ ವ್ಯಾಪಾರಿ ವೇದಿಕೆಯನ್ನುದ್ದುಶೇಸಿ ಭಾಷಣ ಮಾಡಿದ ಅವರು ಭಾರತದ ಉದ್ಕಮ ತನ್ನ ವ್ಯಾಪಾರ ನೇರ ಬಂಡವಾಳ ಅಥವಾ ಜಂಟಿ ಸಹಯೋಗಗಳ ಮೂಲಕ ಜಗತ್ತಿನಾದ್ಯಂತ ವ್ಯಾಪಿಸಿದೆ ಎಂದು ಹೇಳಿದರು ಉಭಯ ದೇಶಗಳ ನಡುವೆ ರಕ್ಷಣಾ ವಲಯದಲ್ಲಿ ಪರಸ್ವರ ಸಹಕಾರ ನೀಡಲು ಪ್ರಮುಖ ವಲಯವಾಗಿದೆ ಎಂದು ರಾಷ್ಟವತಿ ತಿಳಿಸಿದರು ಭಾರತದ ಬೇಡಿಕೆಗಳನ್ನು ಈಡೇರಿಸಲು ಕ್ರೊಯೇಷಿಯಾದ ಕಂಪನಿಗಳು ಪಾಲುದಾರಿಕೆ ವಹಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಕ್ರೊಯೇಷಿಯಾ ಆರ್ಥಿಕ ಒಕ್ಕೂಟ ಭಾರತದ ವಾಣಿಜ್ಯ ಮತ್ತು ಕೈಗಾರಿಕಾ ಒಕ್ಕೂಟ ಹಾಗೂ ಭಾರತೀಯ ಕೈಗಾರಿಕಾ ಒಕ್ಷೂಟ ಫಿಕ್ಕೆ ಜಂಟಿ ಸಹಯೋಗದಲ್ಲಿ ಈ ಸಮಾವೇಶವನ್ನು ಆಯೋಜಿಸಲಾಗಿದೆ

ಹಣಕಾಸು ಕಾಯ್ದೆ ಕಂಪನಿಗಳ ಕಾಯ್ದೆಗಳ ಪ್ರಕಾರ ಎನ್ಸಿಎಲ್ಎಟಿಗೆ ಹುದ್ದೆಗಳ ನೇಮಕಾತಿ ಮಾಡಬೇಕೆಂಬ ನಿಯಮಾವಳಿಗಳನ್ನು ಈಡೇರಿಸಿದಂತಾಗಿದೆ ಇದರಿಂದ ಮಾತ್ರ ಕಾಲಮಿತಿಯಲ್ಲಿ ಪ್ರಕರಣಗಳ ಇತ್ತರ್ಥಕ್ಕೆ ಅನುಕೂಲವಾಗಲಿದೆ ಎಂದು ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ

ದೇಶದಲ್ಲಿನ ಬಡವರ ಸಬಲೀಕರಣಗೊಳಿಸುವುದಕ್ಕೆ ತಮ್ಮ ಪಕ್ಷ ಬದ್ಧವಾಗಿದೆ ಎಂದು ಕಾಂಗ್ರೆಸ್ ಅಧ್ವಕ್ಷ ರಾಹುಲ್ ಗಾಂಧಿ ಇಂದು ಹೇಳಿದ್ದಾರೆ ನವದೆಹಲಿಯಲ್ಲಿ ಪಕ್ಷದ ಇತರೆ ಹಿಂದುಳಿದ ವರ್ಗಗಳ ವಿಭಾಗ ಏರ್ಪಡಿಸಿದ್ದ ರಾಷ್ಷೀಯ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು ದೇಶದಲ್ಲಿ ನಿರುದ್ದೋಗ ಸಮಸ್ತೆ ತಾಂಡವವಾಡುತ್ತಿದೆ ಮತ್ತು ಇದರಿಂದ ಯವಜನತೆ ತೊಂದರೆಗೆ ಸಿಲುಕಿದ್ದಾರೆ ಎಂದರು ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ತಾನು ನೀಡಿರುವ ಎಲ್ಲಾ ಭರವಸೆಗಳನ್ನು ಈಡೇರಿಸಲಾಗುವುದು ಎಂದು ಅವರು ಪೇಳಿದರು

ಅಸ್ಲಾಂನಲ್ಲಿ ಚುನಾವಣೆಗಳು ಸುಸೂತ್ರವಾಗಿ ನಡೆಯಲು ಜಿಲ್ಲಾಡಳಿತಗಳು ಅಗತ್ತ ಕ್ರಮ ಕೈಗೊಂಡಿವೆ

ಮತದಾನ ಪ್ರಮಾಣ ಹೆಚ್ಚಾಗಲು ವಿವಿಧ ಜಿಲ್ಲಾಡಳಿತಗಳು ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ ಜೋರ್ದಟ್ ಜಿಲ್ಲಾಡಳಿತ ಶಾಲಾಮಕ್ಕಳಿಗೆ ಸಂಕಲ್ಪ ಪತ್ರಗಳನ್ನು ವಿತರಿಸಿದ್ದು ಈ ಮೂಲಕ ಅವರ ಮೋಷಕರು ಮತ್ತು ಕುಟುಂಬದ ಇತರ ಸದಸ್ಕರು ಮತದಾನದ ಪಕ್ಕನ್ನು ಚಲಾಯಿಸುವಂತೆ ಜಾಗೃತಿ ಮೂಡಿಸಲಾಗುತ್ತಿದೆ

ಜಗದೀಶ ಹಾಗೂ ಉಪ ಮುಖ್ಯ ಚುನಾವಣಾಧಿಕಾರಿಗಳಾದ ವಿ ರಾಘವೇಂದ್ರ ಪಾಲ್ಗೊಳ್ಳಲಿದ್ದು ಚುನಾವಣಾ ಮೂರ್ವ ಸಿದ್ದತೆ ಮಾದರಿ ನೀತಿ ಸಂಹಿತೆ ಅಭ್ಯರ್ಥಿಗಳ ಚುನಾವಣಾ ವೆಚ್ವ ಹಾಗೂ ಇವಿಎಂ ಮತ್ತು ವಿವಿಪ್ಡಾಟ್ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಲಿದ್ದಾರೆ

ಯೆಸ್ ಬ್ವಾಂಕ್ನಲ್ಲಿರುವ ಷೇರುಗಳ ಮಾರಾಟ ಪಿಎಂಎಲ್ಎ ವಿಶೇಷ ನ್ಯಾಯಾಲಯ ನಿನ್ನೆ ಅನುಮತಿ ನೀಡಿತ್ತು ಗುಣಮಟ್ಟದ ಕ್ಕೆಗೆಟಕುವ ಹಾಗೂ ಅರ್ಥಮೂರ್ಣ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡುವ ಮೂಲಕ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಉತ್ಪಷ್ಟ ಕೇಂದ್ರಗಳಾಗಬೇಕೆಂದು ಉಪರಾಷ್ಷಪತಿ ಎಂ

ಜಾಗತಿಕ ಉದ್ಯೋಗ ಮಾರುಕಟ್ಟೆಯಲ್ಲಿ ಪೈಮೋಟಿ ನೀಡುವ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲು ಕ್ಟೆಗಾರಿಕೋದ್ದಮಿಗಳ ಸಹಕಾರದಲ್ಲಿ ಜಾಗತಿಕ ಮಟ್ಟದ ಮೂಲಭೂತ ಸೌಕರ್ಯಗಳನ್ನು ಶಿಕ್ಷಣ ಸಂಸ್ವೆಗಳು ಅಭಿವ್ವದ್ಲಿಪಡಿಸಬೇಕೆಂದು ಅವರು ಹೇಳಿದ್ದಾರೆ

ಭಾರತ ಶುಕ್ರವಾರ ಪೊಲಾಂಡ್ ವಿರುದ್ದ ತನ್ನ ಕೊನೆಯ ರೌಂಡ್ ರಾಜಿನ್ ಪಂದ್ಯವಾಡಲಿದ್ದು ಪಂದ್ವಾವಳಿಯ ಫ್ಲೆನಲ್ ಪಂದ್ಲ ಶನಿವಾರ ನಡೆಯಲಿದೆ